ನಾಗರಿಕರು ಲಾಕ್ಡೌನ್ ಆದೇಶವನ್ನು ಗಂಭೀರವಾಗಿ ಪಾಲಿಸಿ ಮನೆಗಳಿಂದ ಹೊರಗೆ ಬರದೆ ಸಹಕರಿಸಬೇಕೆಂದು ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಟ್ವೀಟ್ ಮಾಡಿದ್ದಾರೆ ಸೋಂಕಿನಿಂದ ತುಮಕೂರು ಜಿಲ್ಲೆಯಲ್ಲಿ ವ್ವಕ್ಷಿಯೊಬ್ಬರು ಮೃತಪಟ್ಟರುವುದನ್ನು ವರದಿ ಮಾಡಿರುವ ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಜಿಲ್ಲೆಯಾದ್ದಂತ ಕಟ್ವೆಚ್ಚರ ಫೋಷಿಸಲಾಗಿದೆ ಸಾರ್ವಜನಿರಕರು ಮನೆಗಳಿಂದ ಹೊರಗೆ ಬರಬಾರದು ಎಂದು ತಾಕೀತು ಮಾಡಿದ್ದಾರೆ

ಸೋಂಕು ತಡೆಗೆ ನಾಳೆಯಿಂದ ಲಾಕ್ಡೌನ್ ಆದೇಶವನ್ನು ಮತ್ತಪ್ಪು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್

ಲಾಕ್ಡೌನ್ ಆದೇಶವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಗೃಪ ಇಲಾಖೆಗೆ ಪೂರ್ಣ ಜವಾಬ್ದಾರಿ ನೀಡಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಹಾಜರಿದ್ದು

ಹಣ್ಣು ತರಕಾರಿ ದಿನಸಿ ಪದಾರ್ಥಗಳು ರೈತರಿಂದ ಗೋದಾಮುಗಳಿಗೆ ಅಲ್ಲಿಂದ ಚಿಲ್ಲರೆ ಮಳಿಗೆಗಳಿಗೆ ಸರಬರಾಜಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ

ಜನತೆ ಆತಂಕ ಪಡುವ ಅಗತ್ತವಿಲ್ಲ ಎಂದು ಮುಖ್ಯಮಂತ್ರಿ ಹೇಳಿದರು

ರಾಜ್ಯದ ವಿವಿಧ ಜೆಲ್ಲೆಗಳಲ್ಲಿ ಕೊರೋನಾ ಸೋಂಕಿನ ಪರಿಸ್ಥಿತಿಯ ಬಗ್ಗೆ ವರದಿಗಳು ಬಂದಿವೆ

ತಾಲೂಟನ ಗೆದ್ದಲಮರಿ ಗ್ರಾಮ ಒಡಗೇರ ತಾಲೂಕಿನ ಬಿಳ್ವಾರ್ ಗ್ರಾಮಗಳ ಸಾರ್ವಜನಿಕರು ಮನೆಗಳಿಂದ ಹೊರಗೆ ಬರದೆ ಲಾಕ್ಡೌನ್ ಆದೇಶವನ್ನು ಕಟ್ಟುನಿಟ್ವಾಗಿ ಪಾಲಿಸುತ್ತಿದ್ದಾರೆಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ

ರವಿ ಜಿಲ್ಲೆಯಲ್ಲಿ ರಸಗೊಬ್ಬರ ಬಿತ್ತನೆ ಬೀಜ ಕೀಟ ನಾಶಕ ಮಾರಾಟ ಮಳಗೆಗಳು ನಿಗದಿತ ಅವಧಿಯಲ್ಲಿ ಮಾತ್ರ ತೆರೆಯಬೇಕೆಂದು ಸೂಚಿಸಿದ್ದಾರೆ ಕೊರೊನಾ ತಡೆಗೆ ಸಾರ್ವಜನಿಕರು ಉದಾರವಾಗಿ ದೇಣಿಗೆ ನೀಡಬೇಕೆಂದು ಸರ್ಕಾರ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳ ಒಂದು ದಿನದ ವೇತನವನ್ನು ದೇಣಿಗೆಯಾಗಿ ನೀಡಲು ನಿರ್ಧರಿಸಿದ್ದು

ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಶಿಕ್ಷಣ ಸಂಸ್ವೆಗಳಿಗೆ ರಜೆ ಫೋಷಣೆಯಾಗಿದ್ದು ವಿದ್ಯಾರ್ಥಿಗಳನ್ನು ಮನೆಗೆ ಕಳುಹಿಸಿರುವ ಹಿನ್ನೆಲೆಯಲ್ಲಿ ಅಂತಹ ಶಾಲೆಗಳು ಮತ್ತು ಹಾಸ್ಟೆಲ್ಗಳನ್ನು ಕೊರೊನಾ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಯಾವುದೇ ವೆಚ್ಚವಿಲ್ಲದೆ ಕ್ವಾರಂಟೈನ್ ವ್ಯವಸ್ಥೆ ಮಾಡಲು ಬಳಸಬಹುದಾಗಿದೆ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹೇಳಿಕೆ ನೀಡಿದ್ದಾರೆ

ಅಡುಗೆ ಮನೆ ಶೌಚಾಲಯಗಳು ಸ್ನಾನದ ಕೋಣೆ ಗ್ರಂಥಾಲಯಗಳಂತಹ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಈ ಶಾಲೆಗಳು ಹೊಂದಿದ್ದು ಜನದಟ್ಟಣೆಯ ಪ್ರದೇಶಗಳಿಂದ ಇವು ದೂರದಲ್ಲಿರುವ ಕಾರಣ ಕೊರೊನಾ ಸೋಂಕಿತರ ಕ್ವಾರಂಟೈನ್ ಕೇಂದ್ರಗಳಾಗಿ ಬಳಸಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಇದರ ಜೊತೆಗೆ ನಿನ್ನೆ ರಾತ್ರಿಯಿಂದ ಸಾಮಗ್ರಿಗಳ ಲಭ್ಯತೆ ಹಾಗೂ ಇನ್ನಿತರೆ ಸಹಾಯ ಪಡೆಯಲು ಹೊಸದಾಗಿ ಮೂರು ಸಹಾಯವಾಣಿಗಳನ್ನು ಆರಂಭಿಸಲು ಸೂಚಿಸಲಾಗಿದೆ

ಕೊರೊನಾ ಸೋಂಕಿನ ನಿರ್ವಹಣೆಗೆ ದೇಶಾದ್ಯಂತ ನಡೆದಿರುವ ವ್ಯವಸ್ಥೆಗಳನ್ನು ರಾಷ್ಷಪತಿ ರಾಮನಾಥ್ ಕೋವಿಂದ್ ಇಂದು ವಿಡಿಯೋ ಕಾನ್ವರೆನ್ಸಿಂಗ್ ಮೂಲಕ ಪರಿತೀಲಿಸಿದರು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಮರೋಪಾದಿಯಲ್ಲಿ ನಡೆದಿರುವ ವ್ಯವಸ್ಥೆಗಳ ಬಗ್ಗೆ ರಾಜ್ಯಪಾಲರು ಆಡಳಿತಾಧಿಕಾರಿಗಳು ರಾಷ್ಷಪತಿಗಳಿಗೆ ಮಾಹಿತಿ ನೀಡಿದರು

ಸಾರ್ವಜನಿಕರ ಸಲಹೆಯ ಹಿನ್ನೆಲೆಯಲ್ಲಿ ಈ ತ್ರಮ ಕೈಗೊಳ್ಳಲಾಗಿದೆ ಎಂದು ಸಮಾಚಾರ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಚಾವಡೇಕರ್ ಟ್ವೀಟ್ ಮಾಡಿದ್ದಾರೆ

ನಿನ್ನೆ ತರಿಕೆರೆಯಲ್ಲಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಲಾಕ್ಡೌನ್ ಸಮಯದಲ್ಲಿ ನಿರ್ಗತಿಕರನ್ನು ಗುರುತಿಸಿ ಅಗತ್ತ ಸೌಲಭ್ಯ ಒದಗಿಸಬೇಕು ಕೂಲಿ ಕಾರ್ಮಿಕರು ಹಿರಿಯ ನಾಗರಿಕರಿಗೆ ಅಗತ್ತ ವಸ್ತುಗಳ ಪೂರೈಕೆಯಾಗಬೇಕು ಮತ್ತು ಧಾರ್ಮಿಕ ಕೇಂದ್ರಗಳಲ್ಲಿ ಜನ ಸೇರುವುದನ್ನು ನಿಷೇಧಿಸುವ ಬಗ್ಗೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ಆದೇಶಿಸಿರುವುದಾಗಿ ಪ್ರವಾಸೋದ್ಯಮ ಸಚಿವ ಸಿ ಟಿ ರವಿ ಟ್ವೀಟ್ ಮಾಡಿದ್ದಾರೆ

ಕೇಂದ್ರ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ಎಲ್ಲಾ ರಾಜ್ಯಗಳ ಆರೋಗ್ಯ ಸಚಿವರು ಮುಖ್ಯ ಕಾರ್ಯದರ್ತಿಗಳು ಹಾಗೂ ಆರೋಗ್ಯ ಅಧಿಕಾರಿಗಳೊಂದಿಗೆ ತುರ್ತು ವಿಡಿಯೋ ಸಂವಾದ ನಡೆಸಿದರು